ಗಾಂಗ್ರಾಮೀಣರಿಗೆ ಮೈಸೂರು ದಸರಾ ವೀಕ್ಷಣೆಗೆ ಅವಕಾಶ ದಸರಾ ದರ್ಶನ ವಿಶೇಷ ಬಸ್ ಸಂಚಾರ ಆರಂಭ ವಾರ್ತೆಗಳ ವಿವರ ಇಂಧನ ವೆಚ್ಚವನ್ನು ತಗ್ಗಿಸಲು ತೈಲ ಮಾರುಕಟ್ನೆಯಲ್ಲಿ ಉತ್ತಾದಕರು ಮತ್ತು ಗ್ರಾಹಕರ ನಡುವೆ ಸಹಭಾಗಿತ್ತ ಇರಬೇಕು ಇದರಿಂದ ಚೇತರಿಕೆಯ ಪಥದಲ್ಲಿರುವ ಜಾಗತಿಕ ಆರ್ಥಿಕತೆಯ ಸ್ವಿರತೆಗೆ ಅನುಕೂಲವಾಗಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ ಹೊಸ ದಿಲ್ಲಿಯಲ್ಲಿ ನಿನ್ನೆ ಭಾರತ ಹಾಗೂ ವಿದೇಶಗಳ ತೈಲ ಮತ್ತು ನೈಸರ್ಗಿಕ ಅನಿಲ ವಲಯದ ತಜ್ಞರು ಮತ್ತು ಮುಖ್ಯಸ್ಥರೊಂದಿಗೆ ಸಂವಾದ ನಡೆಸಿದ ಅವರು ಹೆಚ್ಚುತ್ತಿರುವ ಕಚ್ಡಾತ್ಯೆಲ ಬೆಲೆಗಳಿಂದಾಗಿ ಬಳಕೆದಾರ ದೇಶಗಳು ಸಂಪನ್ನೂಲ ಅಭಾವ ಸೇರಿದಂತೆ ಹಲವಾರು ಅರ್ಥಿಕ ಸವಾಲುಗಳನ್ನು ಎದುರಿಸುತ್ತಿವೆ ಈ ಅಂತರವನ್ನು ತಗ್ಗಿಸಲು ತೈಲ ಉತ್ತಾದಕ ದೇಶಗಳ ಸಹಕಾರ ಅತ್ಯಂತ ನಿರ್ಣಾಯಕ ಎಂದರು ನೈಸರ್ಗಿಕ ಅನಿಲ ವಾಣಿಜ್ಯ ಬಳಕೆಗೆ ಸಂಬಂಧಿಸಿದಂತೆ ಅತ್ಯಾಧುನಿಕ ತಂತ್ರಜ್ವಾನದ ನೆರವು ನೀಡಬೇಕು ಎಂದು ಮನವಿ ಮಾಡಿದ ಅವರು ಸ್ಥಳೀಯ ಕರೆನ್ಸಿಗಳಲ್ಲಿ ಪಾವತಿ ವ್ಯವಸ್ಥೆಗೆ ಅನುವು ಮಾಡಿಕೊಟ್ಟರೆ ಬಳಕೆದಾರ ದೇಶಗಳಿಗೆ ಸಾಕಪ್ಟು ಅನುಕೂಲವಾಗಲಿದೆ ಎಂದು ಹೇಳಿದರು

ಕುಮಾರಸ್ವಾಮಿ ಹೇಳಿದ್ದಾರೆ

ಮತದಾರರು ಬಿಜೆಬಗೆ ತಕ್ಕ ಉತ್ತರ ನೀಡಲಿದ್ದಾರೆ ಆ ಬಳಿಕವಾದರೂ ರಾಜ್ಯ ಸರ್ಕಾರದ ವಿರುದ್ದದ ಬಿಜೆಒಯ ಅನಗತ್ಯ ಟೀಕೆ ನಿಲ್ಲಬಹುದು ಎಂದು ಹೇಳಿದರು ಹುಬ್ಲಳ್ಳಿ ಶಹರದ ಹಳೆ ಹುಬ್ಲಳ್ಳಿ ಪೊಲೀಸ್ ಠಾಣೆಗೆ ಉಪಮುಖ್ಲಮಂತ್ರಿ ಡಾಕ್ಷರ್ ಜಿ

ಕಾನ್ಲಜೇಬಲ್ಗಳ ದಿನಚರಿ ಪುಸ್ತಕ ವೀಕ್ಷಿಸಿದ ಅವರು ದಿನಚರಿ ವಹಿಯನ್ನು ಠಾಣಾಧಿಕಾರಿ ವೀಕ್ಷಿಸಿ ಸಹಿ ಮಾಡಬೇಕು ಎಂದು ಸೂಚಿಸಿದರು

ಈ ಬಗ್ಗೆ ಮಾಧ್ಯಮ ಪ್ರಕಟಣೆ ನೀಡಿರುವ ಕಂದಾಯ ಮತ್ತು ಕೌಶಲ್ಯಾಭಿವೃದ್ಧಿ ಖಾತೆ ಸಚಿವ ಆರ್

ದೇಶಪಾಂಡೆ ಆನೇಕಲ್ ದೇವನಹಳ್ಳಿ ದೊಡ್ಡಬಳ್ಳಾಪುರ ತುರುವೇಕೆರೆ ಹೊಳಲೈರೆ ಹೊಸದುರ್ಗ ದಾವಣಗೆರೆ ಜಗಳೂರು ಪಾಂಡವಪುರ ಔರಾದ್ ಬಸವ ಕಲ್ಕಾಣ ಅಥಣಿ ಬೀಳಗಿ ಮತ್ತು ಮುಧೋಳ ತಾಲ್ಲೂಕುಗಳನ್ನು ಬರಪೀಡಿತ ತಾಲ್ಲೂಕುಗಳ ಪಟ್ಟಿಗೆ ಸೇರಿಸಲಾಗಿದೆ ಎಂದಿದ್ದಾರೆ ಮಳೆಯ ಕೊರತೆ ಹಿನ್ನೆಲೆ ದಾವಣಗೆರೆ ಜಿಲ್ಲೆಯ ಎಲ್ಲ ಆರೂ ತಾಲ್ಲೂಕುಗಳನ್ನು ಬರ ಪೀಡಿತ ಪ್ರದೇಶಗಳೆಂದು ಫೋಷಿಸಿ ಬರ ಪರಿಹಾರ ಕಾಮಗಾರಿಗಳಿಗೆ ವಿಶೇಷ ಅನುದಾನ ನೀಡುವಂತೆ ರಾಜ್ಜ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಎಂದು ಸಂಸದ ಜಿ

ಕಾರಂಜಾ ಮುಳುಗಡೆ ಸಂತ್ರಸ್ತರಿಗೆ ಶಾಶ್ವತ ಪರಿಹಾರ ಒದಗಿಸಲು ತಾವು ಬದ್ದವಿರುವುದಾಗಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಬಂಡೆಪ್ಪ ಖಾಶೆಂಪೂರ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಕಾರಂಜಾ ನೀರಾವರಿ ಯೋಜನೆಯ ಸಂತ್ರಸ್ಥರ ಸಮಸ್ಟೆಗಳ ಕುರಿತು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಮುಳುಗಡೆ ಸಂತ್ರಸ್ತರಿಗಾಗಿ ವಿಶೇಷ ಪ್ಟಾಕೇಜನ್ನು ಕಾನೂನಿನ ಚೌಕಟ್ಟನಲ್ಲಿ ಘೋಷಿಸಲು ಸಾಧ್ವವೇ ಎಂಬುದನ್ನು ಪರಿಶೀಲಿಸಲಿದೆ ಎಂದರು ಗಣಿ ಮತ್ತು ಭೂ ವಿಜ್ಞಾನ ಹಾಗೂ ಮುಜರಾಯಿ ಖಾತೆ ಸಚಿವ ರಾಜಕೇಖರ್ ಬಿ

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಮೈಸೂರು ದಸರಾ ವೀಕ್ಷಣೆಗಾಗಿ ಗ್ರಾಮೀಣ ಪ್ರದೇಶದ ಬಡ ಜನರಿಗೆ ಅವಕಾಶ ಕಲ್ಲಿಸಲು ವಿಶೇಷ ಬಸ್ತುಗಳನ್ನು ಕೆ ಎಸ್ ಆರ್

ಸಿ ವ್ಯವಸ್ಥೆ ಮಾಡಿದೆ ದಸರಾ ದರ್ಶನ ಎಂಬ ವಿಶೇಷ ಬಸ್ ಸಂಚಾರಕ್ಕೆ ಸಾರಿಗೆ ಖಾತೆ ಸಚಿವ ಡಿ

ತಮಣ್ಣ ಮೈಸೂರಿನಲ್ಲಿ ನಿನ್ನೆ ಚಾಲನೆ ನೀಡಿದರು

ತಲಕಾವೇರಿ ತುಲಾ ಸಂಕ್ರಮಣ ಜಾತ್ರೆಗೆ ಸಾವಿರಾರು ಭಕ್ತರು ಆಗಮಿಸುವ ಹಿನ್ನೆಲೆ ಸಕಲ ಸಿದ್ದತೆ ನಡೆದಿದೆ ಈ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಕೊಡಗು ಜಿಲ್ಲಾಧಿಕಾರಿ ಶ್ರೀವಿದ್ಯಾ ತಲಕಾವೇರಿಯಲ್ಲಿ ವಾಹನಗಳ ನಿಲುಗಡೆಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದ್ದು

ತಲಕಾವೇರಿ ಜಾತ್ರೆಗೆ ಆಗಮಿಸುವ ಭಕ್ತಾಧಿಗಳಿಗೆ ಅನ್ನಸಂತರ್ಪಣೆಗೂ ವ್ಯವಸ್ಥೆ ಮಾಡಲಾಗಿದೆ ಎಂದರು ರಾಯಚೂರು ಗ್ರಾಮೀಣ ಕ್ಷೇತ್ರದ ನೀರಾವರಿ ವಂಚಿತ ಪ್ರದೇಶಕ್ಕೆ ಕೆರೆ ಭರ್ತಿ ಯೋಜನೆ ಮೂಲಕ ನೀರಾವರಿ ಕಲ್ಪಿಸಲು ಆದ್ದತೆ ನೀಡುವುದಾಗಿ ಸಂಸದ ಬಿ ವಿ ನಾಯಕ ಭರವಸೆ ನೀಡಿದ್ದಾರೆ ರಾಯಚೂರಿನ ಮಾಸದೊಡ್ಡಿ ಗ್ರಾಮದಲ್ಲಿ ನಿನ್ನೆ ಕೇಂದ್ರ ರಸ್ತೆ ನಿಧಿಯಡಿ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ವತಿಯಿಂದ ನಿರ್ಮಿಸಲಾಗುವ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ತುಂಗಭದ್ರಾ ಎಡದಂಡೆ ನಾಲೆಯ ಕೊನೆಯ ಭಾಗವಾದ ರಾಯಚೂರು ಗ್ರಾಮೀಣ ಕ್ಷೇತ್ರ ನೀರಾವರಿಯಿಂದ ವಂಚತವಾಗಿದೆ ಈ ಸಮಸ್ಥೆಗೆ ಶಾಕ್ವತ ಪರಿಹಾರ ಕಂಡುಕೊಳ್ಳಲು ಕ್ಷೇತ್ರದಲ್ಲಿರುವ ಎಲ್ಲಾ ಕೆರೆಗಳಿಗೆ ತುಂಗಭದ್ರಾ ಎಡದಂಡೆ ಮತ್ತು ಬಲದಂಡೆ ನಾಲೆಯಿಂದ ನೀರು ಹರಿಸುವ ಶಾಶ್ವತ ಕಾರ್ಯಕ್ಕೆ ತಾವು ಬದ್ದರಾಗಿದ್ದು ಬರುವ ದಿನಗಳಲ್ಲಿ ಈ ಕಾರ್ಯ ನಡೆಯಲಿದೆ ಎಂದರು

ಕುಮಾರಸ್ವಾಮಿಯವರು ನಾಳೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಹಿಕೊಂಡಿದ್ದು ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಪ್ರಕೃತಿ ವಿಕೋಪ ಸಂತ್ರಸ್ತರ ಜೊತೆ ಸಂವಾದ ನಂತರ ಅಧಿಕಾರಿಗಳ ಜೊತೆ ಸಭೆ ನಡೆಸಲಿದ್ದಾರೆ ಎಂದು ಕೊಡಗು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಅನ್ದು ಕುಮಾರ್ ತಿಳಿಸಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು ಸಂತ್ರಸ್ತರ ಪುನರ್ವಸತಿಗೆ ಸಂಬಂಧಿಸಿದಂತೆ ಈಗಾಗಲೇ ನಿವೇಶನದ ಭೂಮಿ ಸಮತಟ್ಟು ಮಾಡಿ ಬಡಾವಣೆ ನಿರ್ಮಾಣಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಹಾಗೆಯೇ ಅತಿವೃಷ್ಟಿಯಿಂದಾಗಿ ರಸ್ತೆ ಶಾಲೆ ಹಾಗೂ ಅಂಗನವಾಡಿ ಕಟ್ಟಡಗಳು ಹಾನಿಯಾಗಿದ್ದು ಈ ಕಾಮಗಾರಿಗಳ ಪ್ರಗತಿ ಮತ್ತಿತರ ಬಗ್ಗೆ ನಿಖರ ಮಾಹಿತಿ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು

ಹನುಮಂತರಾಯಪ್ಪ ತಿಳಿಸಿದ್ದಾರೆ ಕೇಂದ್ರ ಜವಳಿ ಸಚಿವಾಲಯ ಮತ್ತು ರಾಜ್ಯ ಜವಳಿ ಮೂಲ ಸೌಕರ್ಯ ಅಭಿವೃದ್ದಿ ನಿಗಮದ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ನಿನ್ನೆ ಜವಳಿ ಉದ್ದಮಕ್ಕೆ ಸರ್ಕಾರದ ಯೋಜನೆಗಳ ಕುರಿತು ನೇಕಾರರಿಗೆ ಆಯೋಜಿಸಲಾದ ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ವಿದ್ಯಾರ್ಥಿಗಳಲ್ಲಿ ಕಲಿಕೆಯಷ್ಷೇ ಕ್ರೀಡೆಯೂ ಮುಖ್ಯ ಕ್ರೀಡೆ ಶಿಕ್ಷಣದ ಅವಿಭಾಜ್ಯ ಅಂಗವಾಗಿದ್ದು ಪಠ್ಯ ಮತ್ತು ಕ್ರೀಡೆಗಳ ಸಮಸ್ವಯತೆಯಿಂದ ಮಾತ್ರ ಶಿಕ್ಷಣ ಪರಿಪೂರ್ಣವಾಗಲು ಸಾಧ್ಯ ಎಂದು ವಿಧಾನಪರಿಷತ್ ಪಂಗಾಮಿ ಸಭಾಪತಿ ಬಸವರಾಜ ಹೊರಟ್ಟ ಹೇಳಿದ್ದಾರೆ ಧಾರವಾಡದ ಆರ್

ಆಧ್ಯಾತ್ಮಿಕ ತಳಹದಿಯಿಂದಾಗಿಯೇ ಇಂದು ಭಾರತೀಯರು ನೆಮ್ಮದಿಯ ಬದುಕನ್ನು ಸಾಗಿಸುತ್ತಿದ್ದಾರೆ ನೂರು ಕೈಗಳಿಂದ ಗಳಿಸಿ ಸಾವಿರಾರು ಕೈಗಳಿಂದ ದಾನ ಮಾಡುವ ಸಂಸ್ಕೃತಿ ಕಲಿಸಿದ್ ನಮ್ಮ ಸಂಪ್ರದಾಯ ಸಾಯಿ ಬಾಬಾರವರ ಮೌಲಿಕ ತತ್ವಗಳನ್ನು ನಾವೆಲ್ಲ ಅಳವಡಿಸಿಕೊಂಡು ಜೀವನ ಪಾವನ ಮಾಡಿಕೊಳ್ಳುವ ಪ್ರವೃತ್ತಿ ಬೆಳೆಸಿಕೊಳ್ಳಬೇಕು ಎಂದು ಸಂಸದ ಪ್ರಲ್ನಾದ ಜೋಶಿ ಹೇಳಿದ್ದಾರೆ

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಿ ಇಂಧನ ವೆಚ್ಚ ತಗ್ಗಿಸಲು ಉತ್ವಾದಕ ಹಾಗೂ ಗ್ರಾಹಕರ ನಡುವಿನ ಸಹಭಾಗಿತ್ವ ಅಗತ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ

ಿ ಗ್ರಾಮೀಣರಿಗೆ ಮೈಸೂರು ದಸರಾ ವೀಕ್ಷಣೆಗೆ ಅವಕಾಶ ದಸರಾ ದರ್ಶನ ವಿಶೇಷ ಬಸ್ ಸಂಚಾರ ಆರಂಭ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು